ಜಪಾನ್ನ ಪ್ರಧಾನಿ ಶಿಂಜೋ ಅಬೆ ಪ್ರಾರಂಭಕ್ಷೆ ಸಭೆಗೆ ಆಗಮಿಸಿರುವ ಸದಸ್ನ ರಾಷ್ಷಗಳ ನಾಯಕರನ್ನು ಆತ್ನೀಯವಾಗಿ ಸ್ವಾಗತಿಸಿದರು

ಪ್ರಧಾನಮಂತ್ರಿ ನರೇಂದ್ರಮೋದಿ ಸೇರಿದಂತೆ ಹಲವು ದೇಶಗಳ ನಾಯಕರು ಭಾಗವಹಿಸಿದ್ದಾರೆ

ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ದ್ವಿಪಕ್ಷೀಯ ಮತ್ತು ಜಾಗತಿಕ ವಿಷಯಗಳು ಈ ಮಾತುಕತೆಯ ಕಾರ್ಯಸೂಚಿಯಲ್ಲಿದ್ದವು

ಅಮೆರಿಕದ ವಿದೇಶಾಂಗ ಸಚಿವ ಮೈಕ್ ಪಾಂಪೆಯೋ ಅವರು ಇತ್ತೀಚೆಗೆ ಭಾರತದಲ್ಲಿ ತಮಗೆ ನೀಡಿದ ಪತ್ರದಲ್ಲಿ ಭಾರತದ ಬಗ್ಗೆ ಅಮೆರಿಕಾ ಆಸಕ್ತಿ ವ್ಯಕ್ತಪಡಿಸಿರುವ ಟ್ರಂಪ್ ಅವರಿಗೆ ನರೇಂದ್ರ ಮೋದಿ ಧನ್ಯವಾದ ಅರ್ಪಿಸಿದರು ಇತ್ತೀಚಿನ ಚುನಾವಣೆಯಲ್ಲಿ ಸಾಧಿಸಿದ ಗೆಲುವಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ಟ್ರಂಪ್ ಎರಡೂ ದೇಶಗಳು ರಕ್ಷಣಾ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಗ್ಗೂಡಿ ತ್ರಮಿಸಬೇಕೆಂದರು ಇದಕ್ಕೂ ಮುನ್ನ ಭಾರತ ಅಮೆರಿಕಾ ಮತ್ತು ಜಪಾನ್ ವೇದಿಕೆಯ ಸಭೆ ನಡೆಯಿತು

ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಶಾಂತಿ ಸ್ಥಿರತೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಭಾರತ ಪೆಸಿಫಿಕ್ ವಲಯದ ಹೊಸ ಉಪಕ್ರಮಗಳ ಬಗ್ಗೆ ಮುಖ್ಯವಾಗಿ ಚರ್ಚಿಸಲಾಯಿತು ಎಂದು ತಿಳಿಸಿದರು ತೈಲ ಬೆಲೆ ಸ್ಥಿರವಾಗಿರುತ್ತವೆ ಎಂಬ ಭರಮಸೆಯನ್ನು ಟ್ರಂಪ್ ವ್ಯಕ್ಷಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಭಾರತವು ಸಂಪರ್ಕ ಜಾಲದಲ್ಲಿ ಶತಕೋಟ ಗ್ರಾಹಕರನ್ನು ಹೊಂದಿದ್ದು

ಬ್ರೆಜಿಲ್ ಅಧ್ವಕ್ಷ ಜೈರ್ ಬೊಲೋಸೋನಾರೋ ರಷ್ಯಾ ಅಧ್ವಕ್ಷ ವ್ಲಾದಿಮಿರ್ ಪುಟನ್ ಚೈನಾ ಅಧ್ಯಕ್ಷ ಕ್ಲಿ ಜನ್ ಪಿಂಗ್ ಮತ್ತು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಘೋಸ ಅವರೊಂದಿಗೆ ಜಾಗತಿಕ ಭಯೋತ್ಪಾದನೆ ಸವಾಲಿನ ಕುರಿತಂತೆ ಚರ್ಚಿಸಿದರು ಮತ್ತು ವಿಚಾರ ವಿನಿಮಯ ಮಾಡಿಕೊಂಡರು

ಭಾರತ ಸರ್ಕಾರ ಮತ್ತು ಆಂಧ್ರಪ್ರದೇಶ ರಾಜ್ಯ ಸರ್ಕಾರ ಹಾಗೂ ವಿಶ್ವ ಬ್ಯಾಂಕ್ ನಿನ್ನೆ ಸಹಿ ಹಾಕಿದ ಈ ಒಪ್ಪಂದ ಆಂಧ್ರಪ್ರದೇಶದಲ್ಲಿ ಗುಣಮಟ್ಟದ ಮತ್ತು ಸ್ಪಂದನಾತ್ಮಕ ಸಾರ್ವಜನಿಕ ಆರೋಗ್ಯ ಸೇವೆಗಳನ್ನು ಒದಗಿಸಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ

ವಿಶ್ವಬ್ಬಾಂಕ್ನ ಈ ಸಾಲ ಒಪ್ಪಂದ ಎಲ್ಲರಿಗೂ ಉತ್ತಮ ಆರೋಗ್ಯ ಆರೈಕೆ ಸೇವೆ ಒದಗಿಸಲು ಆಂಧ್ರಪ್ರದೇಶ ಸರ್ಕಾರಕ್ಷೆ ನೆರವಾಗಲಿದೆ ಎಂದೂ ಸಚಿವಾಲಯ ಹೇಳಿದೆ ಸಾಂಪ್ ಯುವಕರನ್ನು ಮೂಲಭೂತವಾದಿಗಳನ್ನಾಗಿ ಮಾಡಲು ಭಯೋತ್ಪಾದಕರು ಸಾಮಾಜಿಕ ಜಾಲ ತಾಣಗಳನ್ನು ಬಳಸಿಕೊಳ್ಳುತ್ತಿರುವ ಬಗ್ಗೆ ಭಾರತ ಸರ್ಕಾರ ತನ್ನ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ

ದೇಶದಾದ್ಯಂತ ನದಿ ಶುದ್ಧೀಕರಣವನ್ನು ಒಂದು ಅಭಿಯಾನದಂತೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಕೇಖಾವತ್ ಇಂದು ತಿಳಿಸಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಜಲಕಕ್ತಿ ಖಾತೆ ರಾಜ್ಯ ಸಚಿವ ರತನ್ ಲಾಲ್ ಕಠಾರಿಯಾ ಗಂಗೆಯಪ್ಪೇ ಅಲ್ಲದೆ ಯಮುನೆ ಕಾಳಿ ಭಾಗೀರಥಿ ಅಲಕಾನಂದ ಮತ್ತು ಕೋಶಿ ನದಿಗಳನ್ನೂ ಶುದ್ದೀಕರಣ ಯೋಜನೆಯಡಿ ತರಲಾಗಿದೆ ಎಂದರು ಇಂದು ದೆಹಲಿಯ ಎಂಟು ಘಾಟ್ ಗಳಲ್ಲಿ ಶುದ್ದೀಕರಣ ಕಾರ್ಯ ಕೈಗೊಳ್ಳಲಾಯಿತು

ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಚೌಹಾಣ್ ಅವರನ್ನು ಕಳೆದ ಮಾರ್ಚ್ ನಲ್ಲಿ ಪಕ್ಷದ ಸದಸ್ಕತ್ವ ಅಭಿಯಾನದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿತ್ತು ಸಂಘಟನ ಪರ್ವ ಎಂಬ ಹೆಸರಿನ ಅಭಿಯಾನವು ಪಕ್ಷದ ಗುರಿ ಸಾಧನೆಯ ಪ್ರಾಥಮಿಕ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು

ಒಡಿಶಾದ ಕರಾವಲಿಯ ಪರೀಕ್ಷಾ ನೆಲೆಯಿಂದ ಸೇನೆಯಿಂದ ಬಳಕೆದಾರರ ಪರೀಕ್ಷಾರ್ಥ ಪ್ರಯೋಗ ನಡೆಸಲಾಯಿತು

ದ್ರವೀಯ ಚಾಲನೆಯ ಎರಡು ಎಂಜಿನ್ ಗಳನ್ನು ಒಳಗೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕೀ ಬಾತ್ ಕಾರ್ಯಕ್ರಮವನ್ನು ಕೇಳಿ ಇತರರಿಗೂ ಕೇಳುವಂತೆ ಉತ್ತೇಜನ ನೀಡಬೇಕೆಂದು ಮನವಿ ಮಾಡಲಾಗಿದೆ ರಾಷ್ಷ ನಿರ್ಮಾಣದಲ್ಲಿ ಜನರ ಪಾಲ್ಗೊಳ್ಲುವಿಕೆಯನ್ನು ಬಾತರಿಪಡಿಸುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಹಲವಾರು ವಿಷಯಗಳ ಬಗ್ಗೆ ಪ್ರಧಾನಮಂತ್ರಿ ಗಮನ ಸೆಳೆಯಲಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಸುಂಂಂ ದಿವ್ಯಾಂಗದವರ ಕಲ್ಯಾಣಕ್ಕಾಗಿ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿರುವ ಮಹಾರಾಷ್ಟ ಮುಖ್ಚಮಂತ್ರಿ ದೇವೇಂದ್ರ ಫಡ್ನವೀಸ್ ಪ್ರಧಾನಮಂತ್ರಿಯವರ ವಸತಿ ಯೋಜನೆ ಪಿ ಎಂ ಎ

ದಕ್ಷಿಣ ಮುಂಬೈನ ಕೆ

ಕಾಲೇಜಿನಿಲ್ಲಿ ದೃಷ್ಷಿ ವಿಶೇಷ ಚೇತನರನ್ನುದ್ದೇಶಿಸಿ ಮಾತನಾಡಿದ ಅವರು ದಿವ್ಯಾಂಗದವರು ಯಾವುದೇ ಸಂದರ್ಭದಲ್ಲಿ ಬಂದು ತಮ್ನನ್ನು ಭೇಟ ಮಾಡಬಹುದು ಮತ್ತು ತಾವು ಅವರಿಗೆ ಎಲ್ಲ ಸಾಧ್ಯ ಮಾರ್ಗದಲ್ಲಿ ನೆರವು ನೀಡಲು ಸಿದ್ದನಾಗಿರುವುದಾಗಿ ತಿಳಿಸಿದ್ದಾರೆ ಜಮ್ಮ ಕಾತ್ಮೀರದ ಕೇಂದ್ರ ಕಾತ್ಮೀರ ಪ್ರಾಂತ್ವದ ಬುದ್ಗಾಮ್ ಜಿಲ್ಲೆಯ ಕಾನಿಪೋರಾ ಕಾಲ್ ಪೋರಾ ನೌಗಾಮ್ ಪ್ರದೇಶದಲ್ಲಿ ಭದ್ರತಾಪಡೆಗಳು ಮತ್ತು ಉಗ್ರರ ನಡುವೆ ನಡೆಯುತ್ತಿರುವ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಅಪರಿಚಿತ ಭಯೋತ್ಪಾದಕನನ್ನು ಕೊಂದು ಹಾಕಲಾಗಿದೆ ಹತ್ತೆಗೋಡಾದ ಉಗ್ರಗಾಮಿಯ ಗುರುತಿನ ಪತ್ತೆ ಕಾರ್ಯ ನಡೆಯುತ್ತಿದೆ ಎಂದು ಭದ್ರತಾ ಪಡೆಯ ಮೂಲಗಳು ತಿಳಿಸಿವೆ